ಎಸ್

ರಾಜ್ಞಕ್ಷೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ ನೀಡಿ ಖುದ್ದು ಅಧ್ಯಯನ ನಡೆಸಬೇಕು ಸಿದ್ದರಾಮಯ್ಯ ಆಗ್ರಪ ನೆರೆ ಪ್ರವಾಹ ನಿರ್ವಹಣೆ ವಿಚಾರದಲ್ಲಿ ರಾಜಕೀಯ ಬೆರೆಸುವುದಿಲ್ಲ ಹೆಚ್

ಎಸ್ ಯಡಿಯೂರಪ್ಪ ಹೇಳದ್ದಾರೆ

ನಿನ್ನೆ ಕೇಂದ್ರ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಪ ಈ ಎರಡು ಜಿಲ್ಲೆಗಳಿಗೆ ಭೇಟಿ ನೀಡಿ ಪ್ರವಾಪ ಸಂತ್ರಸ್ತರ ಅಹವಾಲು ಅಲಿಸಿದ್ದರು

ಕಳೆದ ರಾತ್ರಿಯಿಂದ ಈವರೆಗೆ ಮತ್ತೆ ನಾಲ್ವರು ಮೃತಪಟ್ಟದ್ದಾರೆ

ಇದರ ಜೊತೆಗೆ ಸಾವಿರಾರೂ ಕೋಟ ರೂಪಾಯಿ ಬೆಳೆ ಫಸಲು ಕೂಡ ಹಾನಿಯಾಗಿದೆ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭಾರಿ ಪ್ರಮಾಣ ಆಸ್ತಿಪಾಸ್ತಿಗೆ ನಕ್ಷವಾಗಿದೆ ತಮಗೆ ಬಂದಿರುವ ಮಾಹಿತಿ ವರದಿ ಪ್ರಕಾರ ಒಂದು ಲಕ್ಷ ಕೋಟಯಷ್ಟು ಹಾನಿಯಾಗಿದ್ಲು ತಕ್ಷಣಕ್ಷೆ ಐದು ಸಾವಿರ ಕೋಟ ರೂಪಾಯಿ ಪರಿಹಾರವನ್ನು ಕೇಂದ್ರ ಬಿಡುಗಡೆ ಮಾಡಬೇಕು ಮತ್ತು ಇದನ್ನು ರಾಷ್ಷೀಯ ವಿಪತ್ತು ಎಂದು ಕೇಂದ್ರ ಸರ್ಕಾರ ಫೋಷಣೆ ಮಾಡಿ ವಿಶೇಷ ಆರ್ಥಿಕ ನೆರವು ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಪ್ರವಾಹ ಪರಿಸ್ತಿತಿ ಕುರಿತು ನಿನ್ನೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲ ಸೀತಾರಾಮನ್ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ವ್ಯೆಮಾಜಕ ಸಮೀಕ್ಷೆ ನಡೆಸಿದ್ದಾರೆ ಅವರಿಗೆ ಇಲ್ಲಿನ ವಾಸ್ತವಿಕ ಪರಿಸ್ತಿತಿ ಗೊತ್ತಾಗಿದೆ ಹೀಗಾಗಿ ಕೇಂದ್ರ ಸರ್ಕಾರ ಇದನ್ನು ರಾಷ್ಷೀಯ ವಿಪತ್ತು ಎಂದು ಫೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು ಮಳೆ ಮತ್ತು ಪ್ರವಾಹ ಪ್ರದೇಶಗಳಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಹೆಚ್ಚಾಗಿದೆ ಅಗತ್ಯ ದಿಷಧ ಪೂರೈಸಬೇಕು ಜಾನುವಾರುಗಳಿಗೆ ಮೇವು ಮತ್ತು ನೀರು ಒದಗಿಸಲು ರಾಜ್ಯ ಸರ್ಕಾರ ತ್ವರಿತ ಕ್ರಮ ಕೈಗೊಳ್ಟಬೇಕೆಂದು ಅವರು ಒತ್ತಾಯಿಸಿದರು

ಡಿ ಕುಮಾರಸ್ನಾಮಿ ಹೇಳಿದ್ದಾರೆ ಮೈಸೂರಿನ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿತೀಲನೆ ಮಾಡಿದ ಬಳಿಕ ಅವರು ಸುದ್ಲಿಗಾರರಿಗೆ ಈ ವಿಷಯ ತಿಳಿಸಿದರು ರಾಜ್ಯದ ನೆರೆ ಪರಿಸ್ತಿತಿ ನಿರ್ವಹಣೆ ಮಾಡುವುದು ಯಡಿಯೂರಪ್ಪ ಸರ್ಕಾರಕ್ಷೆ ದೊಡ್ಡ ಸವಾಲಾಗಿದೆ ಈ ವಿಚಾರದಲ್ಲಿ ಅನಗತ್ಯ ಟೀಕೆ ಮತ್ತು ರಾಜಕಾರಣ ಮಾಡಲು ಹೋಗುವುದಿಲ್ಲ ಇನ್ನೂ ಎರಡು ದಿನಗಳ ಕಾಲ ಮೈಸೂರು ಜಿಲ್ಲೆಯ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟ ನೀಡಿ ಜನರ ಸಮಸ್ಥೆ ಅಲಿಸುವುದಾಗಿ ಅವರು ಹೇಳಿದರು ಕೇಂದ್ರ ಸರ್ಕಾರ ನೆರೆ ಶ್ರವಾಹ ಪರಿಸ್ಥಿತಿ ನಿರ್ವಹಣೆಗೆ ಹೆಚ್ಚಿನ ಆರ್ಥಿಕ ನೆರವು ನೀಡಬೇಕೆಂದು ಅವರು ಒತ್ತಾಯಿಸಿದರು

ಹೇಮಾವತಿ ಜಲಾಶಯದಿಂದಲೂ ಹೆಚ್ಚಿನ ನೀರು ಬರುತ್ತಿರುವುದರಿಂದ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ತಿತಿ ಉಂಟಾಗಿದೆ ನದಿ ಪಾತ್ರದಲ್ಲಿ ನೀರಿನ ಪರಿವು ಹೆಚ್ಚಳವಾಗಿರುವುದರಿಂದ ಕಟ್ಟಿಚ್ಚರವಹಿಸಲಾಗಿದೆ ಕೆಆರ್ಎಸ್ನಿಂದ ಕಾವೇರಿ ನದಿ ಪಾತದಲ್ಲಿ ಬರುವ ಬೋರೇದೇವರ ದೇವಾಲಯದವರೆಗೆ ಅಲ್ಲಲ್ಲಿ ಮೋಲಿಸರು ಹಾಗೂ ಕಂದಾಯ ಇಲಾಖೆ ಸಿಬ್ಬಂದಿ ನಿಯೋಜಿಸಲಾಗಿದೆ ಜಿಲ್ಲಾಧಿಕಾರಿ ಡಾ ವೆಂಕಟೇಶ್ ಉಪ ವಿಭಾಗಾಧಿಕಾರಿ ಶೈಲಜಾ ತಪಸೀಲ್ಲಾರ್ ಡಿ ನಾಗೇಶ್ ಕೆಆರ್ಎಸ್ ಹಾಗು ಬಲಮುರಿಗೆ ಬೇಟಿ ನೀಡಿ ಪರಿಸ್ತಿತಿ ಅವಲೋಕಿಸಿದ್ದಾರೆ ನದಿ ಪಾತ್ರದಲ್ಲಿ ಹೈಅರ್ಟ್ ಘೋಷಿಸಲಾಗಿದೆ ತಗ್ಗು ಪ್ರದೇಶದ ಜನರು ಸುರಕ್ಷಿತ ಪ್ರದೇಶಕ್ಷಿ ತೆರಳುವಂತೆ ಸೂಚನೆ ನೀಡಲಾಗಿದೆ

ಎಸ್ ಯಡಿಯೂರಪ್ಪ ಅವರು ಮಧ್ಯಾಷ್ನ ಆಗಮಿಸಲಿದ್ದಾರೆ ನಂತರ ಅವರು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡು ಪರಿಸ್ವಿತಿ ಕುರಿತು ಸಮಾಲೋಟಿಸಲಿದ್ದಾರೆ ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಮಳೆಯ ತೀವ್ರತೆ ಕಡಿಮೆಯಾಗಿದೆ ಆದರೆ ಮಹಾರಾಷ್ಲದ ಪಕ್ಷಿಮ ಫಟ್ಲದಿಂದ ಪರಿದುಬರುತ್ತಿರುವ ನೀರಿನ ಅಧಿಕ ಪ್ರಮಾಣ ಮುಂದುವರೆದಿದೆ ಮಳೆಯ ಪ್ರಮಾಣ ಕಡಿಮೆ ಹಾಗೂ ನೀರಿನ ಹೊರ ಪರಿವಿನಿಂದಾಗಿ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ತಿತಿ ನಿಯಂತ್ರಣದಲ್ಲಿದೆ ಬೆಳಗಾವಿ ಜಿಲ್ಲಾ ಆಡಳಿತ ಪರಿಹಾರ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿದ್ದು ಸಂತ್ರಸ್ತರನ್ನು ಸುರಕ್ಷಿತ ಸ್ಥಳಗಳಿಗೆ ಸಾಗಿಸುವ ಕಾರ್ಯ ಮುಂದುವರೆದಿದೆ

ಸದಾ ಮೋಡ ಕವಿದು ಕತ್ತಲು ಆವರಿಸಿದ್ದ ಜಿಲ್ಲೆಯಲ್ಲಿ ಇಂದು ಬಿಸಿಲು ಕಾಣಿಸಿಕೊಂಡಿದೆ ಅಪಾಯದ ಮಟ್ಟ ಮೀರಿ ಪರಿದು ಆತಂಕ ಸ್ವಷ್ಷಿಸಿದ್ದ ನೇತ್ರಾವತಿ ಕುಮಾರಾಧಾರ ಫಲ್ಗುಣಿ ನದಿಗಳ ನೀರಿನ ಮಟ್ಟ ಕಡಿಮೆಯಾಗಿದೆ ಜಲ್ಲೆಯಲ್ಲಿ ಶ್ರಕೃತಿ ವಿಕೋಪದಿಂದ ನೂರಾರು ಮಂದಿ ಮನೆ ಮತ ಕಳೆದುಕೊಂಡಿದ್ದು

ಸಂತಸ್ತರಿಗೆ ನೆರವು ನೀಡುವುಕಾಗಿ ಮಂಗಳೂರಿನ ಕದ್ದಿಯ ಕರ್ನಾಟಕ ಪಾಲಿಟೆಕ್ಕಿಕ್ನಲ್ಲಿ ನೆರವು ಕೇಂದ್ರ ತೆರೆಯಲಾಗಿದೆ ಪ್ರಕೃತಿ ವಿಕೋಪದ ಸಂತ್ರಸ್ತರಿಗೆ ಉದಾರವಾಗಿ ನೆರವು ನೀಡುವಂತೆ ಜೆಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಜನತೆಗೆ ಮನವಿ ಮಾಡಿದ್ದಾರೆ